ಪರಾಮರ್ಶೆ ಔಷಧ ಉತ್ಪಾದನೆ ಮತ್ತು ಲಭ್ಯತೆ ತ್ವರಿತವಾಗಿ ಹೆಚ್ಚಿಸಲು ನರೇಂದ್ರ ಮೋದಿ ಸೂಚನೆ

ಬಲವರ್ಧನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದ್ಯತೆ ನಿರೀಕ್ಷೆ ಮುಂಬರುವ ಮುಂಗಾರು ಹಂಗಾಮಿನಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರ ಗಮನ ರಾಜ್ಯಗಳಿಗೆ ಉಚಿತವಾಗಿ ಬಿತ್ತನೆ ಬೀಜ ವಿತರಿಸಲು ಕ್ವಡಿ ಸಚಿವಾಲಯ ನಿರ್ಧಾರ

ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರದ ಸೂಚನೆ

ವಿವಿಧ ರಾಜ್ಯಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿರುವ ಪರಿಸ್ಥಿತಿ ಕುರಿತು ಅವರು ಸುವಿವರ ಮಾಹಿತಿ ಪಡೆದರು

ನಾನಾ ರಾಜ್ಯಗಳು ಕೋವಿಡ್ ಪರಿಸ್ಥಿತಿ ನಿರ್ವಹಿಸಲು ಆರೋಗ್ಯ ಮೂಲಸೌಕರ್ಯ ಹೆಚ್ಚಳಕ್ಕೆ ಆದ್ಯತೆಯ ಗಮನ ನೀಡಿರುವುದನ್ನು ಆಲಿಸಿದ ಅವರು ಆರೋಗ್ಯ ಮೂಲಸೌಕರ್ಯ ಸುಧಾರಣೆಗೆ ಕೇಂದ್ರ ಎಲ್ಲ ಸಹಾಯ ನೀಡಲಿದೆ ಎಂದು ಭರವಸೆ ನೀಡಿದರು ಸೋಂಕು ನಿಯಂತ್ರಣಕ್ಕೆ ತ್ವರಿತ ಕ್ರಮಗಳನ್ನು ಕ್ಕೆಗೊಳ್ಳುವಂತೆ ಅವರು ಸೂಚನೆ ನೀಡಿದರು

ಔಷಧ ಲಭ್ಯತೆ ಕುರಿತು ಮಾಹಿತಿ ಸಂಗ್ರಹಿಸಿದ ಅವರು ರೆಮ್ಡಿಸಿವರ್ ಸೇರಿದಂತೆ ವಿವಿಧ ಔಷಧಗಳ ಉತ್ವಾದನೆ ತ್ವರಿತಗೊಳಿಸುವಂತೆ ಸಲಹೆ ನೀಡಿದರು ಲಸಿಕಾ ಆಂದೋಲನದ ಪ್ರಗತಿ ಕುರಿತು ಸಮಾಲೋಚನೆ ನಡೆಸಿದ ಪ್ರಧಾನಮಂತ್ರಿ ಮುಂಬರುವ ಕೆಲವು ತಿಂಗಳಲ್ಲಿ ಲಸಿಕೆ ಉತ್ಪಾದನೆ ಹೆಚ್ಚಿಸುವ ಮಾರ್ಗಸೂಚಿ ರೂಪಿಸುವಂತೆ ಸೂಚನೆ ನೀಡಿದರು

ಸಭೆಯಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಡಾ ಹರ್ಷವರ್ಧನ್ ಪಿಯೂಷ್ ಗೋಯಲ್ ಮನ್ನುಖ್ ಮಾಂಡವಿಯಾ ಹಾಗೂ ಇತರೆ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಸಿನೆಂಟ್ ಗರ್ವನರ್ ಅವರೊಂದಿಗೂ ಪ್ರಧಾನಿ ಸಮಾಲೋಚನೆ ನಡೆಸಿದರು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಭಾರತ ಐರೋಪ್ಯ ಒಕ್ಕೂಟ ನಾಯಕರ ಶೃಂಗಸಭೆಯನ್ನು ಪೋರ್ಚುಗಲ್ ಪ್ರಧಾನಮಂತ್ರಿ ಆಂಟೋನಿಯೋ ಕೋಸ್ವಾ ಅವರು ಆಯೋಜಿಸಿದ್ದಾರೆ ಐರೋಪ್ಯ ಒಕ್ಕೂಟ ಮಂಡಳಿಗೆ ಪ್ರಸ್ತುತ ಪೋರ್ಚುಗಲ್ ರಾಷ್ಟವು ಅಧ್ಯಕ್ಷೀಯ ಸ್ವಾನವನ್ನು ಅಲಂಕರಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಅರ್ಥಿಕ ಪಾಲುದಾರಿಕೆ ಬಲವರ್ಧನೆಗೆ ಒತ್ತು ನೀಡಲಿದ್ದಾರೆ ಇದೊಂದು ಮಹತ್ವದ ರಾಜಕೀಯ ಮೈಲುಗಲ್ಲು ಹಿಂದೆಂದೂ ಕಾಣದ ಉತ್ತಮ ಅವಕಾಶ ಭಾರತ ಐರೋಪ್ಯ ಒಕ್ಕೂಟ ಸಂಬಂಧ ಬಲವರ್ಧನೆಗೆ ಮಹತ್ವಪೂರ್ಣ ವೇದಿಕೆಯಾಗಲಿದೆ ಎಂದು ನಮ್ಮ ಆಕಾಶವಾಣಿ ಬಾತ್ಮಿದಾರರು ವರದಿ ಮಾಡಿದ್ದಾರೆ

ಈ ಕಾರ್ಯತಂತ್ರದ ಅಡಿ ಅತಿಹೆಚ್ಚು ಇಳುವರಿ ನೀಡುವ ಬೇಳೆಕಾಳಿನ ಬೀಜಗಳನ್ನು ಉಚಿತವಾಗಿ ರಾಜ್ಯಗಳಿಗೆ ವಿತರಿಸುವ ಉದ್ದೇಶ ಹೊಂದಲಾಗಿದೆ

ತೊಗರಿಬೇಳೆ ಹೆಸರುಬೇಳೆ ಮತ್ತು ಉದ್ದಿನಬೇಳೆಯ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ

ಬೇಳೆಕಾಳು ಬೆಳೆಯುವ ರೈತರಿಗೆ ತರಬೇತಿ ಮತ್ತು ತಂತ್ರಜ್ಞಾನ ಅಳವಡಿಕೆ ಕುರಿತು ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಸಂಶೋಧನಾ ಸಂಸ್ಥೆಗಳು ನೆರವಾಗಲಿವೆ

ವಿಶಿಷ್ಟ ವಿಕಲಾಂಗತೆ ಐದಿ ಪೋರ್ಟಲ್ ಬಳಸಿ ವಿಶೇಷಚೇತನರಿಗೆ ವಿಕಲಚೇತನ ಪ್ರಮಾಣಪತ್ರ ನೀಡಬೇಕು ಎಂದು ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಅಧಿಸೂಚನೆ ಹೊರಡಿಸಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಕಲಾಂಗತೆ ವಿಷಯಗಳನ್ತು ನಿರ್ವಹಿಸುತ್ತಿರುವ ಆರೋಗ್ಯ ಇಲಾಖೆ ಅಥವಾ ಇತರೆ ಇಲಾಖೆಗಳು ಕೂಡಲೇ ಕ್ರಮ ಕೈಗೊಂಡು ಈ ಅಧಿಸೂಚನೆಯ ಅನುಸರಣೆಗೆ ಮುಂದಾಗಬೇಕು ಎಂದು ಅದು ಸೂಚಿಸಿದೆ ವಿಶೇಷಚೇತನರ ಪ್ರಮಾಣಪತ್ರ ಸೇರಿದಂತೆ ಎಲ್ಲಾ ದಾಖಲೆ ಪತ್ರಗಳನ್ನು ಸರಳೀಕರಿಸಿ ಅವರಿಗೆ ಸರ್ಕಾರದ ಸೌಲಭ್ಯಗಳು ಸುಲಭವಾಗಿ ಸಿಗುವಂತೆ ಮಾಡಲು ಆನ್ಲೈನ್ ವ್ಯವಸ್ಥೆ ಕಡ್ಡಾಯ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ದೇಶದಲ್ಲಿ ಕೊರೊನಾ ಸಾಂಕ್ರಾಮಿಕ ಸೋಂಕು ಕಾಣಿಸಿಕೊಂಡಾಗಿನಿಂದ ಸಶಸ್ವ ಪಡೆಗಳು ಸಲ್ಲಿಸುತ್ತಾ ಬಂದಿರುವ ಸೇವೆ ಶ್ವಾಘನೀಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ನಾಗರಿಕ ವಿಮಾನಯಾನ ಕ್ಷೇತ್ರದ ಎಲ್ಲಾ ಪಾಲುದಾರರು ತಮ್ಮ ಸಿಬ್ಬಂದಿಗೆ ಲಸಿಕಾ ಅಂದೋಲನದಲ್ಲಿ ಲಸಿಕೆ ಹಾಕಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮಾರ್ಗಸೂಚಿ ಸೂಚಿಸಿದೆ ಸರ್ಕಾರ ಅಥವಾ ಖಾಸಗಿ ವೈದ್ಯಕೀಯ ಸೇವೆಯಲ್ಲಿ ಈಗಾಗಲೇ ಲಸಿಕೆಗೆ ವ್ಯವಸ್ತೆ ಮಾಡಿದ್ದರೆ ಅಲ್ಲೇ ಲಸಿಕೆ ಒದಗಿಸಬೇಕು ಅಲ್ಲದೆ ವಿಮಾನ ನಿಲ್ದಾಣಗಳಲ್ಲಿ ಸಮರ್ಪಿತ ಲಸಿಕಾ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಅದು ಸೂಚಿಸಿದೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಡಿಎಂಕೆ ನಾಯಕ ಎಂ

ನೂತನ ಸರ್ಕಾರ ಸಾಂಕ್ರಾಮಿಕ ಪಿದುಗು ನಿಯಂತ್ರಣದ ಬ್ಬಹತ್ ಸವಾಲನ್ನು ಸ್ವೀಕರಿಸಬೇಕಿದೆ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಸ್ಲಾಲಿನ್ ಅವರ ಮೇಲೆ ಅಪಾರ ನಿರೀಕ್ಷೆಗಳನ್ನು ಹೊಂದಲಾಗಿದೆ ಪ್ರಮಾಣವಚನ ಸ್ವೀಕಾರದ ನಂತರ ಪ್ರಮುಖ ಕಡತಗಳಿಗೆ ಸ್ವಾಲಿನ್ ಸಹಿ ಹಾಕಲಿದ್ದು ಸಂಜೆ ಸಂಪುಟ ಸಭೆ ನಡೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ನಾಗರಿಕ ಪ್ರಾಧಿಕಾರಕ್ಕೆ ಸಹಾಯ ಒದಗಿಸಲು ಭಾರತೀಯ ಸೇನೆ ಕೋವಿಡ್ ನಿರ್ವಹಣಾ ಸೆಲ್ ಸ್ವಾಪಿಸಿದೆ ಈ ಸೆಲ್ ಮಹಾನಿರ್ದೇಶಕರ ಶ್ರೇಣಿ ಅಡಿ ಬರಲಿದ್ದು ಸೇನೆಯ ಉಪ ಮುಖ್ಯಸ್ಥರಿಗೆ ಪ್ರತಿ ನಿತ್ಯವೂ ವರದಿ ಸಲ್ಲಿಸಲಿದೆ ದೆಹಲಿ ಸೇರಿದಂತೆ ದೇಶಾದ್ಯಂತ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳನ್ನು ತಡೆಗಟ್ಟಲು ಸೂಕ್ತ ರೀತಿಯಲ್ಲಿ ಸೇನೆ ಪ್ರತಿಕ್ರಿಯಿಸಲಿದೆ ಈಗಾಗಲೇ ನವದೆಹಲಿಗೆ ಕೋವಿಡ್ ಪರೀಕ್ಷೆ ಸೇನಾ ಆಸ್ಪತ್ರೆಯಲ್ಲಿ ದಾಖಲು ಹಾಗೂ ವೈದ್ಯಕೀಯ ಉಪಕರಣಗಳ ನೆರವನ್ನು ಸೇನೆ ಒದಗಿಸುತ್ತಿದೆ ರಾಷ್ಟ ಮಟ್ಟದಲ್ಲಿ ಕೋವಿಡ್ ನಿಯಂತ್ರಣಕ್ಲೆ ಭಾರತೀಯ ಸೇನೆ ಈಗಾಗಲೇ ಮುನ್ತಲೆ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿದೆ ದೆಹಲಿ ಅಹಮದಾಬಾದ್ ಲಕ್ನೋ ವಾರಾಣಸಿ ಹಾಗೂ ಪಾಣ್ನಾಗಳಲ್ಲಿನ ಆಸ್ಪತ್ರೆಗಳಲ್ಲಿ ನಾಗರಿಕ ಪ್ರಾಧಿಕಾರಗಳ ನೆರವಿಗೆ ಸೂಕ್ತ ವೈದ್ಯಕೀಯ ಸೇವೆ ಒದಗಿಸಲು ಸೇನೆ ಅಗತ್ಯ ನಿಯೋಜನೆಗಳನ್ನು ಮಾಡಿದೆ ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಟೆಸ್ಟ್ ಕ್ರಿಕೆಟ್ ಬ್ಯಾಟಿಂಗ್ ಆಟಗಾರರ ರ್ಸ್ಕಾಂಕಿಂಗ್ ಪಟ್ಟಿಯನ್ನು ನಿನ್ನೆ ಬಿಡುಗಡೆಮಾಡಿದೆ

ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪಂತ್ ಮೂರು ಸ್ಥಾನಗಳ ಏರಿಕೆ ಕಂಡಿದ್ದಾರೆ